ಮಾಸಾಶನ ಮುಖ್ಖಮಂತ್ರಿ ಕುಮಾರಸ್ವಾಮಿ

ಭಾರತದ ಮೊಟ್ಟಮೊದಲ ಕಾಫಿ ಇನ್ಕ್ಯುದೇಶನ್ ಕೇಂದ್ರ ಬೆಂಗಳೂರಿನಲ್ಲಿ ಸ್ವಾಪನೆ ಕಾಫಿ ಮಂಡಳಿ ಅಧ್ಯಕ್ಷರು

ಅವರು ಬೆಂಗಳೂರಿನಲ್ಲಿಂದು ಹಿರಿಯ ನಾಗರಿಕರ ಅಂತಾರಾಷ್ಟೀಯ ದಿನಾಚರಣೆ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರ ಕೇವಲ ರೈತರ ಬಗ್ಗೆಯಷ್ಷೇ ಚರ್ಚಿಸುತ್ತಿಲ್ಲ ಹಿರಿಯ ನಾಯಕರ ಯೋಗಕ್ಷೇಮದ ಬಗ್ಗೆ ಕೂಡ ಮಾನವೀಯ ದೃಷ್ಠಿಯಿಂದ ಚಿಂತನೆ ನಡೆಸಿದ್ದು ಹಲವಾರು ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದರು ಎಲ್ಲಾ ಜಿಲ್ಲೆಗಳಲ್ಲಿರುವ ಸರ್ಕಾರಿ ಆಕ್ರಯದ ವೃದ್ವಾತ್ರಮಗಳಲ್ಲಿ ಮೂಲಸೌಕರ್ಯ ವೈದ್ಯಕೀಯ ಮತ್ತಿತರ ವ್ಯವಸ್ಥೆಗಳನ್ನು ಕಲ್ಪಿಸಲಾಗುವುದು ಎಂದು ತಿಳಿಸಿದರು

ಈ ನಿಟ್ಟನಲ್ಲಿ ಈಗಾಗಲೇ ಸಿದ್ದತೆ ನಡೆದಿದೆ ಸರ್ಕಾರದ ಪಾಲುದಾರ ಪಕ್ಷ ಕಾಂಗ್ರೆಸ್ನ ನಾಯಕರೊಂದಿಗೆ ಚರ್ಚಿಸಲಾಗಿದೆ ಎಂದು ಹೇಳದರು ಮಂತ್ರಿಮಂಡಲದಲ್ಲಿನ ಖಾಲಿ ಇರುವ ಎಲ್ಲಾ ಸ್ವಾನಗಳನ್ನು ಈ ಬಾರಿ ಭರ್ತಿ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು ಕಾನೂನು ಮತ್ತು ಶಿಸ್ತು ಪರಿಸ್ಥಿತಿ ನಿರ್ವಹಣೆಗೆ ಸರ್ಕಾರ ಹೆಚ್ಚು ಗಮನ ಹರಿಸಿದ್ದು ಈ ನಿಟ್ಟನಲ್ಲಿ ಅಸಡ್ಡೆ ತೋರುವ ಪೊಲೀಸ್ ಹಾಗೂ ಇತರ ಅಧಿಕಾರಿಗಳ ವಿರುದ್ದ ಗಂಭೀರ ತ್ರಮ ಕೈಗೊಳ್ಳಲಾಗುವುದು ಸರ್ಕಾರದ ಯಾವುದೇ ಹಂತದಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ಎಂದು ಮುಖ್ಯಮಂತ್ರಿ ಹೇಳಿದರು ಇಂದು ಅಂತಾರಾಷ್ಟೀಯ ಹಿರಿಯ ನಾಗರಿಕರ ದಿನ

ಹಿರಿಯ ನಾಗರಿಕರನ್ನು ಗೌರವಿಸುವ ಸಲುವಾಗಿ ಸರ್ಕಾರಗಳು ಮತ್ತು ಸಂಘಸಂಸ್ಟೆಗಳು ವಿಶೇಷ ಕಾರ್ಯಕ್ರಮಗಳನ್ನು ವಿಶ್ವದಲ್ಲೆಡೆ ಆಯೋಜಿಸವೆ ಹಿರಿಯ ನಾಗರಿಕರ ಸಹತರಕ್ಷಣೆಗೆ ಶ್ರಮಿಸಿದ ಖ್ಯಾತ ಹಿರಿಯ ನಾಗರಿಕರು ಮತ್ತು ಸಂಸ್ಥೆಗಳಗೆ ಉಪರಾಷ್ಟಪತಿ ಎಂ ವೆಂಕಯ್ಥನಾಯ್ದು ದೆಹಲಿಯಲ್ಲಿಂದು ವಯೋತ್ರೇಷ್ಠ ಸಮ್ಮಾನ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿರ್ಪಾಡಾಗಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ

ಸಮಾಜ ಸೇವಕಿಯರಾದ ಡಾ ವಿಜಯಲಕ್ಷ್ಮಿ ದೇಶಮಾನೆ ಮಹಾದೇವಿ ಹುಲ್ಲೂರು ಜಗದಾಂಬೆ ಕಲಾವಿದ ಚಿಂದೋಡಿ ಬಂಗಾರೇಶ್ ಶಿಕ್ಷಣ ಕ್ಷೇತ್ರದ ಡಾ

ಕೆರೆ ಮಾರ್ಕಾಂಡೆ ಬರಹಗಾರ ಡಾ

ಶಂಕರ್ ಕ್ರೀಡಾಕ್ಷೇತ್ರದ ಡಿ

ಸಂಪತ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಸಾಂಸ್ಕಿಕ ಪ್ರಶಸ್ತಿ ಮಂಗಳೂರಿನ ಯನಪೋಯ ವೈದ್ಯಕೀಯ ಕಾಲೇಜಿಗೆ ಸಂದಿದೆ

ದೆಹಲಿ ಮೂಲದ ವೃದ್ದರ ಸಂಘಟನೆ ಬೆಂಗಳೂರಿನಲ್ಲಿ ಈ ಸಂದರ್ಭವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದ ನೇಪಥ್ಯದಲ್ಲಿ ಮಾತನಾಡಿದ ನಗರಾಭಿವೃದ್ದಿ ಮತ್ತು ವಸತಿ ಸಚಿವ ಯು

ಖಾದರ್ ನಗರೀಕರಣ ಮತ್ತು ಜಾಗತೀಕರಣ ಹಿರಿಯರು ಹಾಗೂ ಅವರ ಕಿರಿಯರ ನಡುವಣ ಬಾಂಧವ್ಯಕ್ಷೆ ಫಾಸಿ ಉಂಟುಮಾಡಿವೆ ಕಿರಿಯರು ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯರ ಜೊತೆ ಸಮಯವನ್ನು ಕಳೆಯುವಂತಹ ವಾತಾವರಣ ಮರುಕಳಿಸಬೇಕು ಎಂದು ಹೇಳಿದರು ಮಂಗಳೂರಿನಲ್ಲಿ ಏರ್ಪಾಡಾಗಿದ್ದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಐವನ್ ಡಿಸೋಜ ಮಾತನಾಡಿ ಹಿರಿಯ ನಾಗರಿಕರ ಸಮಸ್ಥೆಗಳನ್ನು ಆಲಿಸಲು ವಿಶೇಷ ನ್ವಾಯಾಲಯ ಸ್ವಾಪನೆಯಾಗಬೇಕೆಂದು ಅಭಿಪ್ರಾಯಪಟ್ಟರು

ಶಂಕರ್ ಹೇಳಿದ್ದಾರೆ

ಶಂಕರ್ ತಿಳಿಸಿದರು

ಮೊಲೀಸರಿಗೆ ಪಡಿತರ ಸ್ನಗಿತಗೊಳಿಸಿಲ್ಲ

ರಾಜ್ಯದಲ್ಲಿ ಮಾದಕ ಮಸ್ತು ಪೂರೈಕೆ ಜಾಲವನ್ನು ಮೂರ್ನಾಲ್ಕು ತಿಂಗಳಲ್ಲಿ ನಿಯಂತ್ರಿಸುವಂತೆ ಅವರು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದರು

ಸರ್ಕಾರಿ ಶಾಲೆಗಳು ಹೆಚ್ಚುವರಿಯಲ್ಲಿರುವ ಶಿಕ್ಷಕರನ್ನು ಮೊದಲು ಮರ್ಗಾವಣೆ ಮಾಡಲಾಗುವುದು

ಗ್ರಾಮೀಣ ಭಾಗದ ಶಿಕ್ಷಕರನ್ನು ಪಟ್ಟಣ ಪ್ರದೇಶಗಳಿಗೆ ಪಟ್ಟಣ ಪ್ರದೇಶದ ಶಿಕ್ಷಕರನ್ನು ಗ್ರಾಮೀಣ ಭಾಗಗಳಿಗೆ ವರ್ಗಾಯಿಸಲಾಗುವುದು ಎಂದು ಸಚಿವ ಮಹೇಶ್ ತಿಳಿಸಿದರು ರಾಷ್ಷೀಯ ನಗರ ಜೀವನೋಪಾಯ ವಿಷನ್ ಕೇಂದ್ರ ಸರ್ಕಾರದ ಮಹತ್ವದ ಕಾರ್ಯಕ್ರಮಗಳಲ್ಲಿ ಒಂದು ಚಿಕ್ಕಬಳ್ಳಾಪುರ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರಿಗೆ ಉಪಹಾರ ನೀಡುವ ಕೆಲಸದಲ್ಲಿ ತೊಡಗಿಕೊಂಡಿರುವ ನಂದಿ ನಿರಂತರ ಉಳಿತಾಯ ಗುಂಪುಗಳ ಒಕ್ಕೂಟದ ಅಧ್ವಕ್ಷೆ ನಾಗರತ್ನ ಕಾರ್ಯಕ್ರಮದ ಬಗ್ಗೆ ಆಕಾಶವಾಣಿಯೊಂದಿಗೆ ಮಾತನಾಡಿದ್ದಾರೆ

ಚಿಕ್ಕಬಳ್ಳಾಪುರದಲ್ಲಿ ಯೋಜನೆ ಫಲಾನುಭವಿ ರೇಷ್ಣಾಭಾನು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ

ಅವರು ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ಕಾಫಿದಿನದ ಸಂದರ್ಭವಾಗಿ ಏರ್ಪಟ್ಟಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ ಭಾರತದ ಕಾಫಿಯನ್ನು ಚಿರಪರಿಚಿತಗೊಳಿಸಲು ಅಧ್ಯಯನ ನಡೆಸುವಂತೆ ಪರಿಣತ ಸಂಸ್ಥೆಗೆ ತಿಳಿಸಲಾಗಿದೆ ಎಂದು ಹೇಳಿದರು ಭಾರತೀಯ ಕಾಫಿಯ ಗುಣಮಟ್ಟ ಸುಧಾರಣೆ ತಂತ್ರಜ್ಞಾನ ಅಳವಡಿಕೆ ಹಾಗೂ ಉದ್ಯಮಶೀಲತೆಗೆ ಉತ್ತೇಜಿಸಲು ತ್ರಮ ಕೈಗೊಳ್ಳಲಾಗಿದೆ ಎಂದು ಸಹ ಅವರು ಹೇಳಿದರು ಕೊಡಗು ಚಿಕ್ಕಮಗಳೂರು ಸೇರಿದಂತೆ ದೇತದ ಕಾಫಿ ಪ್ರದೇತಗಳಿಗೆ ಜಿಐ ಮಾನ್ಯತೆ ಪಡೆಯಲು ಪ್ರಕ್ರಿಯೆ ನಡೆಯುತ್ತಿದ್ದು ಬರುವ ಜನವರಿ ವೇಳೆಗೆ ಇದು ದೊರೆಯುವ ನಿರೀಕ್ಷೆ ಇದೆ ಎಂದು ತ್ರೀವತ್ಸ ಕೃಷ್ಣ ಹೇಳಿದರು

ಮಂಡ್ಕಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಬಾಕಿ ಇರುವ ಹಣವನ್ನು ಶೀಘದಲ್ಲೇ ಪಾವತಿಸಲು ಕ್ರಮವಹಿಸಬೇಕೆಂದು ಸಣ್ಣ ನೀರಾವರಿ ಸಚಿವ ಸಿ

ಮಟ್ಟರಾಜು ಮಂಡ್ವದಲ್ಲಿಂದು ರೈತ ಮುಖಂಡರ ಸಭೆಯಲ್ಲಿ ತಿಳಿಸಿದ್ದಾರೆ